ಬರ ಪ್ರವಾಹ ಅಧ್ಯಯನಕ್ಕಾಗಿ ಹಿರಿಯ ಸಚಿವರ ನೇತೃತ್ವದಲ್ಲಿ ನಾಲ್ಕು ಸಮಿತಿ ರಚನೆ

ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕಾಲ ಪ್ರಬುದ್ದ ಭಾರತ ಸಂಘಟನೆ ಹಮ್ಸಿಕೊಂಡಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾಧ್ವಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ದೇಶದ ಅನೇಕ ವಿಮಾನಯಾನ ಸಂಸ್ಥೆಗಳು ಬೆಳಗಾವಿ ವಿಮಾನ ನಿಲ್ದಾಣದ ಮೂಲಕ ತಮ್ಮ ವಿಮಾನ ಹಾರಾಟ ಸೇವೆ ಆರಂಭಿಸಲು ಆಸಕ್ತಿ ತೋರಿದ್ದು ಜನವರಿಯಲ್ಲಿ ಹಾರಾಟ ಆರಂಭಿಸಲಿವೆ ಎಂದರು ಬೆಳಗಾವಿ ಜಿಲ್ಲೆ ಸೇರಿದಂತೆ ಈ ಭಾಗದಲ್ಲಿ ಉತ್ತಮ ಹಣ್ಣು ಹೂವುಗಳನ್ನು ಬೆಳೆಯುತ್ತಿದ್ದು ದೇಶ ವಿದೇಶ ಮಾರುಕಟ್ಟೆಯಲ್ಲಿ ಪ್ರಸಿದ್ದಿಯಾಗಿವೆ ಜೊತೆಗೆ ಇಲ್ಲಿ ಅನೇಕ ಎಂಜನಿಯರಿಂಗ್ ವೈದ್ಯಕೀಯ ಕಾಲೇಜುಗಳಿದ್ದು ಕೈಕ್ಷಣಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಹೀಗಾಗಿ ದೇತದ ವಿವಿಧೆಡೆ ಹಾಗೂ ಹೊರ ದೇಶಗಳಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆ ಬೆಳಗಾವಿಗೆ ಆಗಮಿಸುತ್ತಾರೆ ಈ ಎಲ್ಲ ಅನುಕೂಲಕ್ಕಾಗಿ ಕಾರ್ಗೋ ಸೇರಿದಂತೆ ಇತರೆ ವಿಮಾನಗಳ ಸೇವೆ ಆರಂಭಿಸಲು ಸರ್ಕಾರ ಮುಂದಾಗಿದೆ ಎಂದು ಸಚಿವ ಜಯಂತ್ ಸಿನ್ಹಾ ತಿಳಿಸಿದ್ದಾರೆ

ಚಾಮರಾಜನಗರದಲ್ಲಿ ಏರ್ಪಡಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯುವ ಜನರಿಗೆ ಅಗತ್ಯ ಉದ್ಯೋಗ ತರಬೇತಿ ನೀಡಲು ಎಲ್ಲಾ ಜಿಲ್ಲೆಗಳಲ್ಲಿ ಕೌಶಲ್ಯ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದ್ದೆ ಎಂದರು ಈ ಕೇಂದ್ರಗಳ ಮೂಲಕ ನಿರುದ್ಯೋಗಿ ಯವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಾವಲಂಬನೆಯ ಬದುಕು ಕಟ್ಟಕೊಡಲಾಗುತ್ತಿದೆ ಇದನ್ನು ಗ್ರಾಮೀಣ ಭಾಗದ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದರು ತಿಳಿಸಿದರು

ಬೆಳಗಾವಿ ಕಂದಾಯ ವಿಭಾಗ ಸಮಿತಿಗೆ ಆರ್ ವಿ ದೇಶಪಾಂಡೆ ಅಧ್ಯಕ್ಷರಾಗಿದ್ದು ಕಲಬುರಗಿ ವಿಭಾಗದ ಸಮಿತಿಗೆ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಬೆಂಗಳೂರು ವಿಭಾಗಕ್ಕೆ ಎನ್

ಶಿವಶಂಕರ್ ರೆಡ್ಡಿ ಮೈಸೂರು ವಿಭಾಗದ ಸಮಿತಿಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣಭೈರೆಗೌಡ ಅಧ್ವಕ್ಷರಾಗಿರುತ್ತಾರೆ ಈ ಸಮಿತಿಗಳು ಜಿಲ್ಲೆಗಳಿಗೆ ಭೇಟ ನೀಡಿದ್ದು ಅಲ್ಲಿನ ಪರಿಸ್ಥಿತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿವೆ

ಗಣಿ ಲಾರಿಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿರುವ ಕಾರಣ ವನ್ನ ಜೀವಿಗಳು ಮತ್ತು ಮಾನವನ ನಡುವೆ ಸಂರ್ಘಷಕ್ಕೂ ಕಾರಣವಾಗುತ್ತಿದೆ ಎಂಬ ಸಂಗತಿಯನ್ನು ಗ್ರಾಮಸ್ವರು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕಲ್ಲು ಗಣಿಗಾರಿಕೆಯಿಂದ ಭಾರಿ ತಬ್ದ ಉಂಟಾಗುತ್ತಿದ್ದು ಇದರ ಭಯಕ್ಕೆ ವನ್ನ ಜೀವಿಗಳು ಕಾಡಿನಿಂದ ನಾಡಿಗೆ ಬರುತ್ತಿದ್ದು ಪರಿಣಾಮವಾಗಿ ಮಾನವ ಮತ್ತು ವನ್ನಜೀವಿಗಳ ನಡುವೆ ಸಂಘರ್ಷಕ್ಕೂ ಕಾರಣವಾಗುತ್ತಿದೆ ಇದರಿಂದಾಗಿ ಕೆಲವು ಗ್ರಾಮಗಳಲ್ಲಿ ರೈತರು ತಮ್ಮ ಹೊಲ ಮತ್ತು ಗದ್ದೆಗಳಿಗೆ ಹೋಗಲು ಆತಂಕ ಪಡುತ್ತಿದ್ದಾರೆ ಮತ್ತೆ ಕೆಲವು ಕಡೆ ವನ್ನಜೀವಿಗಳಿಂದ ರೈತರು ಬೆಳೆ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಆಕ್ರಮ ಗಣಿಗಾರಿಕೆಯಿಂದ ಜನರು ಮತ್ತು ವನ್ನಜೀವಿಗಳಿಗೆ ಮತ್ತು ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕು ಎಂದು ಗ್ರಾಮಸ್ಥರು ಬಂಡಿಪುರ ರಾಷ್ಟೀಯ ಉದ್ಯಾನವನದ ನಿರ್ದೇಶಕ ಅಂಬಾಡಿ ಮಾದವ್ ಅವರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದಾರೆ ಎಂದು ವಾರ್ತಾ ಸಂಸ್ಥೆ ವರದಿ ಮಾಡಿದೆ

ಸಣ್ಣ ಕೈಗಾರಿಕೆಗಳಗೆ ಮುಖ್ಯವಾಗಿ ಬೇಕಾಗಿರುವ ಸಾಲದ ಬಂಡವಾಳ ಸರಿಯಾದ ಕಾಲಕ್ಷೆ ಸಿಗುತ್ತಿಲ್ಲ ಇದರ ಜೊತೆಗೆ ಕೈಗೆಟಕುವ ದರದಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದೆ ಸಣ್ಣ ಕೈಗಾರಿಕೆಗಳು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿವೆ ಎಂದು ರಾಜ್ಣ ಸಣ್ಣ ಕೈಗಾರಿಕೆಗಳ ಸಂಘ ಆತಂಕ ವ್ಯಕ್ತಪಡಿಸಿವೆ ಈ ಕುರಿತು ವಾರ್ತಾ ಸಂಸ್ವೆಯೊಂದಿಗೆ ಮಾತನಾಡಿದ ರಾಜ್ಯ ಸಣ್ಣ ಕೈಗಾರಿಕಾ ಸಂಫದ ಅಧ್ಯಕ್ಷ ಬಸವರಾಜ್ ಎಸ್ ಜವಳಿ ಸರ್ಕಾರಗಳು ಬದಲಾದಂತೆ ಸಣ್ಣ ಕೈಗಾರಿಕೆಗಳ ನೀತಿ ನಿಯಮಗಳು ಬದಲಾಗುತ್ತಿದೆಎಂದರು ಕೈಗಾರಿಕಾ ಸ್ಟಾಪನೆಗೆ ಬೇಕಾದ ಭೂಮಿ ನೀರು ವಿದ್ಯುತ್ ಸೌಲಭ್ಡ ಸಿಗದೆ ಇರುವುದರಿಂದ ರಾಜ್ಯದ ಅಭಿವೃದ್ದಿಗೆ ಇದು ದೊಡ್ಡ ಹಿನ್ನೆಡೆಯಾಗುತ್ತಿದೆ ಎಂದು ಹೇಳಿದರು ಇದಲ್ಲದೇ ತಮ್ಮ ಉತ್ಪನ್ನಗಳ ಮೇಲೆ ಸಣ್ಣ ಕೈಗಾರಿಕೆಗಳಿಗೆ ಯಾವುದೇ ಬೆಲೆ ನಿಗದಿ ನಿಯಂತ್ರಣ ಇಲ್ಲದೇ ಇರುವುದು ಕೂಡ ಸಮಸ್ಕೆಗಳಿಗೆ ಮುಖ್ಖಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ

ಸದಾನಂದಗೌಡ ರಮೇಶ್ ಜಿಗಜಿಣಗಿ ಪಕ್ಷದ ರಾಜ್ಯಾಧ್ಯಕ್ಷ ಬಿ

ಈಶ್ವರಪ್ಪ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಶಾಸಕ ಆರ್

ತಾವು ಸಂವಿಧಾನ ಬದ್ಧವಾಗಿ ಕರ್ತವ್ಯ ನಿರ್ವಹಿಸಲಿದ್ದು ಎಲ್ಲಾ ರಾಜಕೀಯ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಅವರು ಹೇಳದರು

ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಮಾಡುವುದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ನೀಲಗುಂದ ಗ್ರಾಮದಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈ ಮೊದಲು ಬೆಂಗಳೂರಿನಲ್ಲೇ ಸ್ಥಾರಕ ಮಾಡಬೇಕೆಂದು ನಿರ್ಧಾರ ಮಾಡಲಾಗಿತ್ತು ಆದರೆ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಮೈಸೂರು ನಗರದಲ್ಲಿ ಸ್ಥಾರಕ ನಿರ್ಮಾಣಕ್ಕೆ ಬೇರೆ ಜಾಗ ನಿಗದಿಮಾಡಲಾಗಿತ್ತು ಆದರೆ ಆ ನಿವೇತನದ ವಿವಾದವೂ ಕೋರ್ಟ್ ಮೆಟ್ಟಿಲೇರಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರೊಂದಿಗೆ ಈ ಬಗ್ಗೆ ಮಾತನಾಡುವುದಾಗಿ ಸಿದ್ದರಾಮಯ್ಯ ಹೇಳಿದರು ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ವಿಷ್ಣುವರ್ಧನ್ ಕುಟುಂಬದ ಸದಸ್ವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ

ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡು ಪ್ರತ್ನೇಕ ಸಭೆ ನಡೆಸುತ್ತಿದ್ದಾರೆ ಎಂಬ ವರದಿಗಳಲ್ಲಿ ಸತ್ಕಾಂಶ ಇಲ್ಲ ಎಂದು ಅವರು ಸ್ಪಷ್ಟ ಪಡಿಸಿದರು

ದೊಡ್ಡ ಗಣಪತಿ ದೇವಸ್ವಾನದ ಸುತ್ತಮುತ್ತಲಿನ ರಸ್ತೆಗಳನ್ನು ಪರಿಷೆಗೆ ಸಜ್ಜುಗೊಳಿಸಲಾಗಿದ್ದು ರಸ್ತೆ ಸೇರಿದಂತೆ ಕಟ್ಟಡಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ದೇವಸ್ಥಾನದ ಸುತ್ತಮುತ್ತಲ ರಸ್ಗಳೆಲ್ಲ ವ್ಯಾಪಾರಿಗಳಿಂದ ತುಂಬಿಹೋಗಿ ವ್ಯಾಪಾರ ವಹಿವಾಟು ಬಿರುಸಿನಿಂದ ನಡೆಯುತ್ತಿದೆ ಕಡಲೆಕಾಯಿ ಪರಿಷೆಗೆ ಬರುವವರು ಕಡ್ಡಾಯವಾಗಿ ಕೈಚೀಲ ತರಬೇಕು ಎಂದು ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ

ಸಿದ್ವೇಶ್ವರ್ ಹೇಳಿದ್ದಾರೆ ಜಗಳೂರಿನಲ್ಲಿ ಆರಂಭಗೊಂಡ ರಾಜ್ಯಮಟ್ಟದ ಹೊನಲು ಬೆಳಕಿನ ಪುರುಷ ಮತ್ತು ಮಹಿಳೆಯರ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ರೀಡಾ ಕ್ಷೇತ್ರಕ್ಷೆ ನೀಡಿದ ಪ್ರೋತ್ಸಾಹದಿಂದ ದೇಶದ ಕ್ರೀಡಾಪಟುಗಳು ಏಷಿಯನ್ ಕಾಮನ್ವೆಲ್ತ್ ಸೇರಿದಂತೆ ಅನೇಕ ಅಂತರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು

ಸವಾರರು ಸ್ವಳದಲ್ಲಿಯೇ ಮೃತಪಟ್ಟಿದ್ದಾರೆ

ಮುನ್ಲೂಚನೆಯಂತೆ ರಾಜ್ವಾದ್ದಂತ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಸುತ್ತಮುತ್ತ ಶುಭ್ಧ ಆಕಾಶ ಕೆಲ ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಬೀಳಲಿದೆ